ನಿನ್ನೆ ಅವರು ಯಾದಗಿರಿ ಜಿಲ್ಲೆ ಚಂಡರಕಿ ಗ್ರಾಮದಲ್ಲಿ ವಾಸ್ತವ್ದ ಹೂಡಿದ್ದರು ಅಲ್ಲಿಂದ ಇಂದು ಹೆರೂರಿಗೆ ಬರಬೇಕಿತ್ತು ಆದರೆ ಮಳೆಯ ಕಾರಣ ಅಲ್ಲಿನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಅವರು ಚಂಡರಕಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ಗ್ರಾಮದ ಜನಜೀವನ ಅಸ್ತವಸ್ತಗೊಂಡಿದ್ದು ಜುಲೈ ಮೊದಲನೆ ಅಥವಾ ಎರಡನೇ ವಾರದಲ್ಲಿ ಹೆರೂರಿನಲ್ಲಿನ ಗ್ರಾಮವಾಸ್ತವ್ದದ ದಿನಾಂಕವನ್ನು ಮರುನಿಗದಿ ಮಾಡಲಾಗುವುದು ಎಂದರು ಮುಂದಿನ ತಿಂಗಳು ಹತ್ತು ದಿನಗಳ ಕಾಲ ಸದನ ಸಮಾವೇಶ ನಡೆಸುವ ಉದ್ದೇಶವಿದೆ ಎಂದು ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ತಿಳಿಸಿದರು

ಮೊದಲ ಎರಡು ಗ್ರಾಮಗಳಾಗಿ ಚಂಡರಕಿ ಮತ್ತು ಹೆರೂರು ಗ್ರಾಮಗಳನ್ನು ಆರಿಸಿಕೊಂಡಿದ್ದರು ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದ ಮುಂದೂಡಿಕೆಯನ್ನು ಟೀಕಿಸಿರುವ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡಿಯೂರಪ್ಪ ಕೇವಲ ಪ್ರಚಾರಕ್ಕಾಗಿ ಇದನ್ನು ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ

ಪಾಟೀಲ್ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಇದನ್ನು ಗುತ್ತಿಗೆಗೆ ಪಡೆದಿದ್ದ ಕಂಪೆನಿಯ ಉನ್ನತ ಅಧಿಕಾರಿಗಳು ಪಣಮಾಪುರ ಜಾಕ್ವೆಲ್ಗೆ ಭೇಟ ನೀಡಿ ಸ್ವಳ ಪರಿಶೀಲನೆ ಮಾಡಿದ್ದಾರೆ

ಇವುಗಳಿಗೆ ಸಂಪರ್ಕ ಕಲ್ಪಿಸುವ ಕೇಬಲ್ಗಳೂ ಸೇರಿದಂತೆ ಪ್ರಮುಖ ಉಪಕರಣಗಳು ನಾಶವಾಗಿವೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಹಿಸಿರುವದು ಫಟನೆಗೆ ಪ್ರಮುಖ ಕಾರಣ ಎಂದು ಅಂದಾಜಿಸಲಾಗಿದೆ

ಆದಷ್ಟು ಬೇಗನೆ ಸ್ಥಗಿತಗೊಂಡಿರುವ ಹಣಮಾಪುರ ಜಾಕ್ವೆಲ್ ಪುನರಾರಂಭಿಸಲಾಗುವುದು ಅಲ್ಲಿಯವರೆಗೆ ರೈತರು ಆತಂಕಕ್ಕೆ ಒಳಗಾಗದೆ ತಾಳ್ಲೆಯಿಂದ ಇರಲು ಸೂಚಿಸಲಾಗಿದೆ

ಈ ಶೃಂಗಸಭೆಯಲ್ಲಿ ಇಂಧನ ಭದ್ರತೆ ಮತ್ತು ಆರ್ಥಿಕ ಸ್ವಿರತೆ ವಿಚಾರಗಳು ಚರ್ಚೆಗೆ ಬರಲಿವೆ ಎಂದು ಕೇಂದ್ರದ ಮಾಜಿ ಸಚಿವ ಸುರೇಶ್ ಶ್ರಭು ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ತಿಳಿಸಿದರು ಭಯೋತ್ಪಾದನೆ ನಿಗ್ರಹ ಸಂಬಂಧಿತ ವಿಚಾರಗಳು ಹಾಗೂ ಆಹಾರ ಭದ್ರತೆ ಕುರಿತಂತೆಯೂ ತ್ವಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದರು ಡಿಜೆಟಲ್ ಆರ್ಥಿಕತೆಯಲ್ಲಿ ಆವಿಷ್ಕಾರ ಮತ್ತು ಕೃತಕ ಜಾಗೃತ ಬುದ್ವಿಮತ್ತ ವಿಷಯಗಳು ಚರ್ಚೆಯ ಕಾರ್ಯಸೂಚಿಯಲ್ಲಿವೆ ಎಂದು ಸುರೇಶ್ ಪ್ರಭು ಹೇಳದರು

ಇದೇ ಸಂದರ್ಭದಲ್ಲಿ ವಿವಿಧ ದೇಶಗಳ ನಾಯಕರು ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಲಿದ್ದಾರೆ ರಾಜ್ಯ ಸರ್ಕಾರವು ವಿವಿಧ ಇಲಾಖೆಗಳ ಮೂಲಕ ಡಿಜಿಟಲ್ ರೂಪದಲ್ಲಿ ಪ್ರಸ್ತುತ ಒದಗಿಸುತ್ತಿರುವ ಸೇವಾ ಸಿಂಧು ಯೋಜನೆಗೆ ಇನ್ನಷ್ಟು ಸೇವೆಗಳನ್ನು ಸೇರಿಸಲಾಗುವುದು ಎಂದು ವಿಜಯಪುರ ಅಪರ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ

ಮುಂದಿನ ದಿನಗಳಲ್ಲಿ ವಿವಿಧ ಇಲಾಖೆಗಳ ಹೆಚ್ಚನ ಸೇವೆಗಳನ್ನು ಸಹ ಸೇರಿಸಲಾಗುತ್ತದೆ ಇದರಿಂದ ತಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ನಾಗರಿಕರು ತಾಲೂಕು ಕಚೇರಿ ಅಥವಾ ನಾಡಕಚೇರಿಗೆ ಅಲೆದಾಡುವುದು ತಪ್ಪುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಭಾರತೀಯ ರೈಲ್ವೆಯು ಉತ್ಪಷ್ಟ ಯೋಜನೆಯ ಅಂಗವಾಗಿ ಪರಿಸರ ಸ್ನೇಹಿ ಕೋಚ್ಗಳನ್ನು ನಿರ್ಮಿಸಿದೆ

ಮೋಹನ್ ಹಬರು ಧ್ವಜ ತೋರಿಸಲಿದ್ದಾರೆ ಎಂದು ನೈರುತ್ತ ರೈಲ್ವೆ ಬೆಂಗಳೂರು ವಿಭಾಗ ತಿಳಿಸಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್

ತಂಕರ್ ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ

ಮಾಜಿ ಮುಖ್ಯಮಂತ್ರಿ ಎಸ್

ಕೃಷ್ಣ ಸೋದರರಾಗಿದ್ದ ಶಂಕರ್ ಅವರ ಅಂತ್ಯಕ್ರಿಯೆಯನ್ನು ಸ್ವಗ್ರಾಮವಾದ ಮದ್ದೂರು ತಾಲೂಕು ಸೋಮನಹಳ್ಳಯಲ್ಲಿ ನೆರವೇರಿಸಲಾಗುವುದು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ

ಇದರೊಂದಿಗೆ ಅವರು ಕ್ಯೂ ಕ್ರೀಡೆಯಲ್ಲಿ ಜೀವನದ ಗ್ರ್ಯನ್ಸ್ಲ್ಯಾಮ್ ಪೂರೈಸಿದ್ದಾರೆ